ಪರಿಸರ ಕುರಿತ ಪ್ರಶ್ನೆಗಳ ಬಗ್ಗೆ ನಿರಂತರ ಸಂವಾದ ಅಗತ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ದೇಶದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಏಳು ಮಂದಿ ರೊಹಿಂಗ್ಯಾ ಜನರನ್ನು ಮ್ಯಾನ್ಮಾರ್ಗೆ ಗಡಿಪಾರು ಮಾಡಲು ಸುಪ್ರೀಂಕೋರ್ಟ್ ಆದೇಶ

ಯಾವುದೇ ಸುಧಾರಣೆಗೆ ಮುನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆಯಾಗಬೇಕು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪುನರುಚ್ಚಾರ

ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಪ್ರೋತ್ಪಾಹಿಸುವ ಅಗತ್ಯವಿದೆ ಎಂದಿರುವ ಅವರು ಇದರಿಂದ ಪರಿಸರ ಕುರಿತಂತೆ ಎದುರಾಗಿರುವ ಸವಾಲುಗಳು ಹಾಗೂ ಇವುಗಳ ತಡೆಗೆ ಜನರಲ್ಲಿ ಅರಿವು ಮೂಡಲಿದೆ ಎಂದು ಹೇಳಿದ್ದಾರೆ ರಾಷ್ಟೀಯ ಆಂಗ್ಲ ದೈನಿಕದಲ್ಲಿ ಪ್ರಕಟಗೊಂಡಿರುವ ಲೇಖನ ನರೇಂದ್ರ ಮೋದಿ ಅವರು ಹವಾಮಾನ ಬದಲಾವಣೆ ಬಗ್ಗೆ ಇದೀ ವಿಶ್ವ ಮಾತನಾಡುತ್ತಿದ್ದು ಭಾರತ ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಗೆ ಬದ್ದವಾಗಿರುವುದನ್ನು ಪ್ರತಿಪಾದಿಸಿದೆ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 ಹವಾಮಾನ ಬದಲಾವಣೆಯಿಂದ ಈ ವರ್ಗದವರು ಅತಿಹೆಚ್ಚು ಸಂಕಷ್ವಕ್ಕೆ ಒಳಗಾಗುತ್ತಿದ್ದಾರೆ ಹವಾಮಾನ ಬದಲಾವಣೆ ಕುರಿತ ಪ್ಯಾರಿಸ್ ಒಪ್ಪಂದದಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತ ಕ್ರಿಯಾಪರವಾಗಿ ಕಾರ್ಯ ನಿರ್ವಹಿಸುವಲ್ಲಿ ಮುಂಚೂಣಿಯಲ್ಲಿದೆ ಎಂದು ಅವರು ಹೇಳಿದ್ದಾರೆ ಕಳೆದ ಮಾರ್ಚ್ನಲ್ಲಿ ದೆಹಲಿಯಲ್ಲಿ ಸಮಾವೇಶಗೊಂಡಿದ್ದ ವಿಶ್ವದ ನಾಯಕರು ಅಂತಾರಾಷ್ಟೀಯ ಸೌರ ಒಕ್ಕೂಟಕ್ಕೆ ಚಾಲನೆ ನೀಡಿ ಸೌರ ಇಂಧನದ ಬಳಕೆ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಭಾರತ ಸ್ವಚ್ದ ಇಂಧನಕ್ಕಾಗಿ ನವೀಕರಿಸಬಹುದಾದ ಇಂಧನ ಮೂಲಗಳ ಬಳಕೆಗೆ ಹೆಚ್ಚು ಮಹತ್ವ ನೀಡುತ್ತಿದೆ ನವೀಕರಿಸಬಹುದಾದ ಇಂಧನ ಕೈಗೆಟಕುವ ದರದಲ್ಲಿ ದೊರೆಯಲಿದ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ಈ ವಲಯ ಭಾರತದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಇದರಿಂದ ಜನರಿಗೆ ವಿದ್ಯುತ್ ದರ ಕಡಿಮೆಯಾಗಿದ್ದು ವಿದ್ಯುತ್ ಉಳಿತಾಯವೂ ಆಗುತ್ತಿದೆ ಅಲ್ಲದೆ ಇವುಗಳ ಬಳಕೆಯಿಂದ ಇಂಗಾಲ ಹೊರಸೂಸುವಿಕೆ ಪ್ರಮಾಣವು ಕದಿಮೆಯಾಗುತ್ತಿದೆ ಉಜ್ವಲ ಯೋಜನೆಯದಿ ವಿತರಣೆಯಿಂದ ಮನೆಗಳಲ್ಲಿ ಅನಾರೋಗ್ಯಕರ ಅದುಗೆ ವಿಧಾನಗಳಿಂದ ಉಂಟಾಗುತ್ತಿದ್ದ ವಾಯುಮಾಲಿನ್ಯವೂ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಸ್ವಚ್ಚ ಭಾರತ ಅಭಿಯಾನದ ಬಗ್ಗೆ ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಅವರು ಸುಸ್ದಿರ ಭವಿಷ್ಯಕ್ಕೆ ಈ ಯೋಜನೆ ನೇರವಾಗಿ ಸಂಬಂಧಿಸಿದೆ

ಭಾರತದ ಜೀವನಾದಿ ಎನಿಸಿರುವ ಗಂಗಾ ನದಿಯ ಶುದ್ದೀಕರಣಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಒತ್ತು ನೀಡಿದ್ದು ನಮಾಮಿ ಗಂಗಾ ಯೋಜನೆ ಯಶಸ್ವಿಯಾಗಿ ಜಾರಿಯಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ವಿಶ್ವಸಂಸ್ಥೆಯ ಚಾಂಪಿಯನ್ಸ್ ಆಫ್ ಅರ್ಥ್ ಪ್ರಶಸ್ತಿ ದೊರೆತಿರುವುದಕ್ಕೆ ತಾವು ಕೃತಜ್ಞರಾಗಿದ್ದು ಈ ಪ್ರಶಸ್ತಿ ಒಬ್ಬ ವ್ಯಕ್ತಿಗೆ ಸಂದ ಗೌರವವಲ್ಲ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳಿಗೆ ಸಂದ ಮನ್ನಣೆಯಾಗಿದೆ ಮಹಾತ್ಮ ಗಾಂಧೀಜಿ ಅವರು ಪರಿಸರ ಸಂರಕ್ಷಣೆಯ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸುತ್ತಿದ್ದರು ಅದಕ್ಕೆ ಅನುಗುಣವಾದ ಜೀವನಶೈಲಿಯನ್ನು ರೂಢಿಸಿಕೊಂಡಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಹೆಚ್ಚಳ ಮಾಡಲಾಗಿದೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸುವ ಉದ್ದೇಶದಿಂದ ಕನಿಷ್ಣ ಬೆಂಬಲ ಬೆಲೆ ಹೆಚ್ಚಿಸಲಾಗಿದೆ ಎಂದು ಸಭೆಯ ನಂತರ ಮಾಹಿತಿ ನೀಡಿದರು

ಇದರಿಂದಾಗಿ ರೈಲು ನಿಲ್ಲಾಣಗಳಲ್ಲಿ ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ದೊರಕಲಿದೆ ಮತ್ತು ಇಲಾಖೆಗೆ ಹೆಚ್ಚುವರಿ ಆದಾಯವೂ ಸಂಗ್ರಹವಾಗಲಿದೆ ಇದಲ್ಲದೆ ಕೇಂದ್ರ ಸಚಿವ ಸಂಪುಟ ಭೋಪಾಲ್ ಮತ್ತು ಇಂದೋರ್ ನಡುವಿನ ಮೆಟ್ರೋ ರೈಲು ಯೋಜನೆಗೂ ಅನುಮೋದನೆ ನೀಡಿದೆ

ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎರಡು ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಅಗಮಿಸಲಿದ್ದಾರೆ

ತಮ್ಮ ಈ ಭೇಟಿಯ ವೇಳೆ ಪುಟಿನ್ ಅವರು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳ ವೃದ್ದಿಗೆ ಗಮನಹರಿಸುವುದರ ಜೊತೆಗೆ ಹಲವು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಉಭಯ ನಾಯಕರು ಸಮಾಲೋಚನೆ ನಡೆಸುವರು ಮಾತುಕತೆ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಅಲ್ಲದೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭಾರತ ರಷ್ಯಾ ವಾಣಿಜ್ಯ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಪುಟಿನ್ ಮಾಸ್ಕೋಗೆ ಹಿಂದಿರುಗುವ ಮುನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರೊಂದಿಗೆ ರಾಷ್ಟ್ರಪತಿ ಭವನದಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ ಫಾಜಿಯಾಬಾದ್ ಮೂಲದ ಔಷಧ ಕಂಪನಿಯೊಂದು ತಯಾರಿಸಿದ ಪೊಲಿಯೊ ಲಸಿಕೆಯಲ್ಲಿ ಪೊಲಿಯೋ ವೈರಸ್ನ ಎರಡನೇ ಮಾದರಿ ಪತ್ತೆಯಾದ ಹಿನ್ನೆಲೆಯಲ್ಲಿ ತೆಲಂಗಾಣ ಹಾಗೂ ಮಹಾರಾಷ್ಟಗಳಲ್ಲಿ ತೀವ್ರ ನಿಗಾ ಇರಿಸಲಾಗಿದೆ ಈ ಕುರಿತಂತೆ ತನಿಖೆಗೆ ಆದೇಶಿಸಿರುವ ಕೇಂದ್ರ ಆರೋಗ್ಯ ಸಚಿವಾಲಯ ಎರಡೂ ರಾಜ್ಯಗಳಲ್ಲಿ ಸತತ ನಿಗಾವಹಿಸುವಂತೆ ಸೂಚಿಸಿದೆ

ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ದೀರ್ಘಾವಧಿ ಸಾಗರೋತ್ತರ ಬಂಡವಾಳ ಸಾಲ ಪಡೆಯಲು ರಿಸರ್ವ್ ಬ್ಯಾಂಕ್ ಅವಕಾಶ ನೀಡಿದೆ ಈ ಕಂಪನಿಗಳು ವಿದೇಶಗಳಿಂದ ಹತ್ತು ಶತಕೋಟಿ ಡಾಲರ್ ಸಾಲ ಪಡೆಯಲು ಇದ್ದ ನೀತಿಯನ್ನು ರಿಸರ್ವ್ ಬ್ಯಾಂಕ್ ಸಡಿಲಗೊಳಿಸಿದೆ ಇದುವರೆಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಸೇರಿದಂತೆ ತೈಲ ಮಾರಾಟ ಕಂಪನಿಗಳಿಗೆ ದೀರ್ಘಾವಧಿಯಲ್ಲಿ ಬಂಡವಾಳ ಅಗತ್ಯಗಳಿಗೆ ಸಾಲ ಪಡೆಯಲು ಅವೆಕಾಶವಿರಲಿಲ್ಲ

ಜಾಗತಿಕ ತ್ವೆಲ ದರಗಳು ನಾಲ್ಕು ವರ್ಷಗಳಲ್ಲೇ ಅತಿ ಏರಿಕೆಯಾದ ಹಿನ್ನೆಲೆಯಲ್ಲಿ ಹಾಗೂ ಡಾಲರ್ ಎದುರು ರೂಪಾಯಿ ಮೌಲ್ಯವೂ ಏರಿದ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ವಿಶ್ವಸಂಸ್ಡೆ ಭದ್ರತಾ ಮಂಡಳಿಯನ್ನು ಸುಧಾರಣೆಗೊಳಿಸದೆ ವಿಶ್ವಸಂಸ್ಡೆಯ ಯಾವುದೇ ಸುಧಾರಣೆಗಳೂ ಪೂರ್ಣವಾಗುವುದಿಲ್ಲ ಎಂದು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಅವರು ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ವಿಶ್ವಸಂಸ್ಲೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೊನಿಯೋ ಗುಟೆರಸ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು

ಇನ್ನೀಗ ಹೇಗ್ನಲ್ಲಿ ಆರಂಭವಾಗಲಿರುವ ಪ್ರಕರಣದ ವಿಚಾರಣೆಯನ್ನು ಆನ್ಲೈನ್ ಟೆಲಿವಿಷನ್ ಚಾನಲ್ ಮತ್ತು ವೆಬ್ಸೈಟ್ನಲ್ಲಿ ನೇರಪ್ರಸಾರ ಮಾಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕುಲಭೂಷಣ್ ಜಾಧವ್ ಗೂಢಚರ್ಯೆ ನಡೆಸುತ್ತಿದ್ದರು ಎಂದು ಪಾಕಿಸ್ತಾನ ಆರೋಪಿಸುತ್ತಿದೆ ಆದರೆ ಭಾರತ ಈ ಆರೋಪಗಳನ್ನು ಮೊದಲಿನಿಂದಲೂ ತಳ್ಳಿಹಾಕುತ್ತಿದೆ ಕೇರಳ ತಮಿಳುನಾಡು ಮತ್ತು ಪಾಂಡಿಚೆರಿಯ ಒಳನಾಡು ಪ್ರದೇಶಗಳಲ್ಲಿ ಮುಂದಿನ ಮೂರ್ನಾಲ್ಕು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಪೂಚನೆ ನೀಡಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಮಳೆಯಾಗುವ ಸಾಧ್ಯತೆ ಇದೆ ನಂತರ ಚಂಡಮಾರುತ ಬೀಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಆ ಹಿನ್ನೆಲೆಯಲ್ಲಿ ಕೇರಳದ ಬಹುತೇಕ ಪ್ರದೇಶಗಳು ವಿಶೇಷವಾಗಿ ಇಡುಕ್ಕಿ ತ್ರಿಶೂರ್ ಮತ್ತು ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ತೀವ್ರ ಕಟ್ಟೆಚ್ಚರ ಫೋಷಿಸಲಾಗಿದೆ ಭಾರಿ ಮಳೆಯ ಮುನ್ನೂಚನೆ ಹಿನ್ನೆಲೆಯಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತುರ್ತು ಸಭೆ ನಡೆಸಿ ಮೀನುಗಾರರು ಹಾಗೂ ಕಡಲತೀರದ ಜನರು ಎಚ್ಚರದಿಂದ ಇರುವಂತೆ ಸೂಚಿಸಿದ್ದಾರೆ ಜಪಾನ್ನ ಒಕಿನಾವ ದ್ವೀಪಕ್ಕೆ ಪ್ರಬಲ ಕಾಂಗ್ ರೀ ಚಂಡಮಾರುತ ಇಂದು ರಾತ್ರಿ ಅಪ್ಪಳಿಸಲಿದೆ ಎಂದು ಅಲ್ಲಿನ ಹವಾಮಾನ ಇಲಾಖೆ ತಿಳಿಸಿದೆ ಚಂಡಮಾರುತದಿಂದ ರಭಸದ ಗಾಳಿ ಹಾಗೂ ಪ್ರವಾಹ ಉಂಟಾಗಲಿದೆ ಎಂಬ ಎಚ್ಚರಿಕೆಯನ್ನು ಅಧಿಕಾರಿಗಳು ನೀಡಿದ್ದಾರೆ